ಬಗೆಗಿನ ಆಪಪ್ರಚಾರ ನಿಲ್ಲಿಸುವಂತೆ ಪ್ರಧಾನಿ ಹೇಳಕೆ

ಪ್ರಧಾನಿಯವರಿಂದ ಮನೆಗಳ ಲೋಕಾರ್ಪಣೆ

ಸೇರಿದಂತೆ ಗಣ್ಣರಿಂದ ಸಂತಾಪ

ಮತ್ನು ಇಂಡೋನೇಷ್ನಾದ ಶೇಸಾರ್ ಹಿರೇನ್ ರುಸ್ನಾವಿಟೋ ನಡುವೆ ಹಣಾಪಣಿ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

ಎಎನ್ಐ ಸುದ್ದಿಸಂಸ್ನೆಗೆ ನೀಡಿದ ವಿಶೇಷ ಸಂದರ್ತನದಲ್ಲಿ ಅವರು ಭಾರತದ ಅರ್ಥವ್ಯವಸ್ನೆ ಅತಿ ವೇಗವಾಗಿ ಬೆಳೆಯುತ್ತಿದ್ದು

ವಿದೇಶ ನೇರ ಬಂಡವಾಳ ಹೂಡಿಕೆ ಹರಿವು ಕೂಡ ಸಾರ್ವಕಾಲಿಕ ಏರಿಕೆಯಲ್ಲಿದೆ ದೇಶವು ಉನ್ನತ ಸ್ಟಾರ್ಟ್ ಅಪ್ಸ್ ಹಬ್ಗಳನ್ನು ಹೊಂದಿರುವುದೇ ಉದ್ಘೋಗಗಳ ಉತ್ವಾದನೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದ್ದಾರೆ ವಾಯುಯಾನ ಕ್ಷೇತ್ರದಲ್ಲಿಯೂ ಭಾರತ ಐತಿಹಾಸಿಕ ಉತ್ಕರ್ಷದಲ್ಲಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ

ದೇಶಿನ ಪ್ರವಾಸೋದ್ಯಮದಲ್ಲೂ ಹೆಚ್ಚಳವಾಗಿದ್ದು

ಜಾತಿ ಆಧಾರಿತ ಮೀಸಲಾತಿ ತೆಗೆದುಹಾಕುವ ಸಾಧ್ಯತೆಯನ್ನು ತಲ್ಲಹಾಕಿದ ನರೇಂದ್ರ ಮೋದಿ ಮಹಿಳೆಯರ ವಿರುದ್ದ ನಡೆಯುತ್ತಿರುವ ದೌರ್ಜನ್ಲದಂತಹ ಪ್ರಕರಣಗಳನ್ನು ಸಹಿಸಲಾಗದು ಸಮಾಜದಲ್ಲಿ ಶಾಂತಿ ಮತ್ತು ಏಕತೆ ಸ್ಥಾಪಿಸಲು ಪ್ರತಿಯೊಬ್ಲರೂ ಕ್ಲೆಜೋಡಿಸಬೇಕಾಗಿದೆ ಎಂದು ಹೇಳಿ ರಾಷ್ವೀಯ ನಾಗರಿಕ ಪೌರತ್ವ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ನೀಡಿದ ಹೇಳಕೆ ಬಗ್ಗೆಯೂ ಕಟುವಾಗಿ ಟೀಕಿಸಿದರು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧದ ಕುರಿತು ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿನ ನೂತನ ಸರಕಾರದ ಆಡಳಿತದಲ್ಲಿ ಸುರಕ್ಷತೆ ಭದ್ರತೆ

ಕೇಂದ್ರದ ಶ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಕೆ

ಅಲ್ರೋನ್ಸ್ ಅವರು ಕೂಡ ರಾಜನಾಥ್ ಸಿಂಗ್ ಅವರೊಂದಿಗೆ ತೆರಳಲಿದ್ದಾರೆ ಮಳೆ ಪರಿಸ್ಥಿತಿಯ ಕುರಿತು ಪರಾಮರ್ಶೆ ನಡೆಸಲಿರುವ ಅವರು ರಾಜ್ಯ ಸಚಿವರುಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ

ಕೇರಳ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರು ನಿನ್ನೆ ವಿರೋಧ ಪಕ್ಷದ ನಾಯಕರಾದ ರಮೇಶ್ ಚೆನ್ನಿತಾಲಾ ಅವರೊಂದಿಗೆ ತೀವ್ರವಾಗಿ ಬಾಧಿಸಲ್ಪಟ್ಟ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು

ಎನ್ಡಿಆರ್ಎಫ್ ಹೊರತಾಗಿಯೂ ಬಾಧಿತ ಪ್ರದೇಶಗಳಲ್ಲಿ ಅವಶ್ಯಕ ಸಾಮಗ್ರಿಗಳನ್ನು ಇಳಿಸಲು ಮತ್ತು ಮೇಲಕ್ಕೆತ್ತುವಲ್ಲಿ ರಾಜ್ನಾಡಳಿತಕ್ಕೆ ನೆರವು ನೀಡಲು ಮೂರು ರಕ್ಷಣಾ ಪಡೆ ಮತ್ತು ಕರಾವಳಿಯ ಪಡೆಯ ಹೆಲಿಕಾಪ್ಸರ್ಗಳನ್ನು ಸಹ ಸಜ್ಲುಗೊಳಿಸಲಾಗಿದೆ

ಐವರು ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಎಂದು ರಕ್ಷಣಾ ವಕ್ತಾರರು ತಿಳಿಸಿದ್ದಾರೆ ಇಂದು ಬೆಳಗಿನ ಜಾವ ನಿರ್ದಿಷ್ಲ ಮಾಹಿತಿ ಆಧಾರದ ಮೇಲೆ ಮೊಲೀಸರು ಮತ್ತು ಭದ್ರತಾ ಪಡೆ ಏಕಕಾಲಕ್ಕೆ ಭಯೋತ್ವಾದಕರ ಮೇಲೆ ಗುಂಡಿನ ಚಕಮಕಿ ನಡೆಸಿದ ಸಂದರ್ಭದಲ್ಲಿ ಭಯೋತ್ವಾದಕರು ಫಲಾಯನಗೈದರು ಸ್ವಾತಂತ್ಲ್ಯೋತ್ಸವ ಸಂದರ್ಭದಲ್ಲಿ ಭಯೋತ್ಪಾದಕರು ದುಷ್ಪತ್ತ ನಡೆಸುವ ಸಂಚು ರೂಪಿಸಿರುವ ಖಚಿತ ಮಾಹಿತಿ ಆಧಾರದ ಹಿನ್ನೆಲೆಯಲ್ಲಿ ರಕ್ಷಣಾ ಪಡೆ ದಾಳಿ ನಡೆಸಿತ್ತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಸಂದೇಶದ ಮೂಲಕ ಫಲಾನುಭವಿಗಳನ್ನುದ್ಲೇಶಿಸಿ ಮಾತನಾಡಲಿದ್ದಾರೆ ಶ್ರೀಲಂಕಾದ ಪ್ರಧಾನಮಂತ್ರಿ ರಾಣಿಲ್ ವಿಕ್ರಮ್ ಸಿಂಫೆ ಅವರು ಮುಖ್ಹ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಭಾರತೀಯ ತಮಿಳರು ಶ್ರೀಲಂಕಾದಲ್ಲಿ ಹೆಚ್ಚಾಗಿ ಚಹ ಮತ್ತು ರಬ್ಬರ್ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ವಸತಿ ಸೌಲಭ್ಯದ ಕೊರತೆಯಿತ್ತು

ಶ್ರೀಲಂಕಾಗೆ ಅಭಿವ್ಯದ್ದಿಯ ನೆರವಿನ ಭಾಗವಾಗಿ ಭಾರತ ಈ ಮನೆಗಳ ನಿರ್ಮಾಣಕ್ಕೆ ಮುಂದಾಗಿದೆ

ಅಂತರ್ಜಾಲದಲ್ಲಿ ಅಗಲಿದ ಖ್ಯಾತ ಲೇಖಕರಿಗೆ ಸಹವರ್ತಿಗಳು ಹಾಗೂ ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿ ಕೋಕ ವ್ಚಕ್ತಪಡಿಸಿದ್ದಾರೆ